ಶಿಕ್ಷಕ ಹಾಗೂ ಮಾಜಿ ರಾಷ್ಟ ಪತಿ ಡಾ

ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ದೆಹಲಿಯಲ್ಲಿಂದು ವರ್ಚುವಲ್ ಸಮಾರಂಭದ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ ಶಿಕ್ಷಕರಿಗೆ ರಾಷ್ಟೀಯ ಪ್ರಶಸ್ತಿ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖಿಯಾಲ್ ನಿಶಾಂಖ್ ಮತ್ತು ಶಿಕ್ಷಣ ಖಾತೆ ರಾಜ್ಯ ಸಚಿವ ಸಂಜಯ್ ಧೋತ್ರೆ ಉಪಸ್ಥಿತರಿದ್ದರು ಎಂದು ನಮ್ಮ ಆಕಾಶವಾಣಿ ಬಾತ್ವೀದಾರರು ವರದಿ ಮಾದಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ ರಾಷ್ಟಮಟ್ಟದ ಪ್ರಶಸ್ತಿಯನ್ನು ನೀಡಲಾಗುತ್ತದೆ

ರಾಷ್ಟ್ ನಿರ್ಮಾಣ ರಾಷ್ಟ್ರೀಯ ಸಮಗ್ರತೆ ವಿದ್ಯಾರ್ಥಿಗಳು ಹಾಗೂ ಸಮುದಾಯವನ್ನು ಹಲವು ಅಭಿವೃದ್ದಿ ಚಟುವಟಿಕೆಯಲ್ಲಿ ತೊಡಗಿಸುವುದು ಮತ್ತು ಅರ್ಧಕ್ಕೆ ಶಾಲೆ ಬಿಡುವ ಮಕ್ಕಳ ಪ್ರಮಾಣವನ್ನು ತಗ್ಗಿಸುವ ಮತ್ತು ಶಿಕ್ಷಣ ನೀಡಿಕೆಯಲ್ಲಿ ಹೊಸತನಗಳನ್ನು ಆವಿಷ್ಣರಿಸಿದ ಶಿಕ್ಷಕರನ್ನು ರಾಷ್ಟ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ರಾಷ್ಟೀಯ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಕಾಶವಾಣಿ ದೂರದರ್ಶನ ವಾಹಿನಿಗಳು ಹಾಗೂ ವೆಬ್ಕಾಸ್ಟ್ ಸರ್ಕಾರಿ ಜಾಲತಾಣಗಳು ನೇರ ಪ್ರಸಾರ ಮಾಡಿದವು ರಾಷ್ಟೀಯ ಶಿಕ್ಷಕ ಪ್ರಶಸ್ತಿ ಪ್ರದಾನ ವರ್ಚುವಲ್ ಸಮಾರಂಭದ ನಂತರ ಮಾತನಾಡಿದ ರಾಷ್ಟಪತಿ ರಾಮನಾಥ್ ಕೋವಿಂದ್ ಶಿಕ್ಷಣ ಗುಣಮಟ್ಟ ಸುಧಾರಣೆಯಲ್ಲಿ ಹಾಗೂ ವಿದ್ಯಾರ್ಥಿಗಳ ಬದುಕು ಸಮ್ಬದ್ದಗೊಳಿಸುವಲ್ಲಿ ಶ್ರಮಿಸಿದ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದರು ರಾಷ್ಟೀಯ ಶಿಕ್ಷಕ ಪ್ರಶಸ್ತಿಗೆ ಶಿಕ್ಷಕರ ಆಯ್ಕೆಯಲ್ಲಿ ದೇಶದ ಎಲ್ಲ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ

ಕೇಂದ್ರ ಶಿಕ್ಷಣ ಖಾತೆ ರಾಜ್ಯ ಸಚಿವ ಸಂಜಯ್ ಧೋತ್ರೆ ಮಾತನಾಡಿ ಸಮಾಜದಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದರು

ಇದರನ್ನಯ ದೇಶದ ವಿವಿಧ ಭಾಗಗಳಿಗೆ ಅಥವಾ ವಿದೇಶಗಳಿಗೆ ಪ್ರಯಾಣ ಕೈಗೊಳ್ಳುವ ಎಲ್ಲರನ್ನೂ ಬೇಡಿಕೆಯ ಮೇರೆಗೆ ಕೆಡ್ಗಾಯವಾಗಿ ಕೊರೋನಾ ಸೋಂಕು ಪರೀಕ್ಷೆಗೆ ಒಳಪಡಿಸಬೇಕು ಬೇಡಿಕೆ ಮೇಲೆ ಸೋಂಕು ಪರೀಕ್ಷೆಗೆ ಒಳಪಡಿಸುವ ಕಾರ್ಯವನ್ನು ರಾಜ್ಯ ಸರ್ಕಾರಗಳು ಸರಳಗೊಳಿಸಬೇಕು ರಾಜ್ಯಗಳ ಆರೋಗ್ಯ ಪ್ರಾಧಿಕಾರ ಸೂಚಿಸುವಂತೆ ಪರೀಕ್ಷಾ ಕಾರ್ಯವನ್ನು ಪರಿಷ್ಕತಗೊಳಿಸಬೇಕು ಎಂದು ಐಸಿಎಂಆರ್ ತಿಳಿಸಿದೆ

ಸೋಂಕು ಲಕ್ಷಣವಿಲ್ಲದ ರೋಗಿಗಳು ಹೆರಿಗೆಗಾಗಿ ಆಸ್ಪತ್ರೆಗಳಿಗೆ ದಾಖಲಾಗಿರುವ ಎಲ್ಲ ಗರ್ಭಿಣಿಯರನ್ನು ಶಸ್ತ್ರ ಚಿಕಿತ್ಸೆಗೆ ಒಳಪಟ್ಲ ಅಥವಾ ಒಳಪಡಲಿರುವ ಎಲ್ಲರನ್ನೂ ಸೋಂಕು ಪರೀಕ್ಷೆಗೆ ಒಳಪಡಿಸಬೇಕು ಎಂದು ಐಸಿಎಂಆರ್ ಸೂಚಿಸಿದೆ ಸೋಂಕು ಪಾಸಿಟಿವ್ ವರದಿ ಬಂದ ತಾಯಂದಿರು ಮಾಸ್ಕ್ ಅನ್ನು ಕಡ್ಲಾಯವಾಗಿ ಧರಿಸಬೇಕು ಹಾಗೂ ನವಜಾತ ಶಿಶುಗಳನ್ನು ಕೈಗೆತ್ತಿಕೊಳ್ಳುವ ಮೊದಲು ಆಗಾಗ್ಗೆ ಕೈಗಳನ್ನು ಶುಚಿಗೊಳಿಸಿಕೊಳ್ಳಬೇಕು ನವಜಾತ ಶಿಶುಗಳಿಗೆ ಸ್ತನ್ಯಪಾನ ಮಾದಿಸುವ ಮುನ್ನ ಸ್ತನಗಳನ್ನು ಶುಚಿಗೊಳಿಸಿಕೊಳ್ಳಬೇಕು ಎಂದು ಐಸಿಎಂಆರ್ ಮಾರ್ಗಸೂಚಿಯಲ್ಲಿ ತಿಳಿಸಿದೆ

ಕೇಂದ್ರ ಸರ್ಕಾರ ಸೋಂಕು ನಿಯಂತ್ರಣಕ್ಕೆ ಕೈಗೊಂಡ ಕಾರ್ಯತಂತ್ರ ಹಾಗೂ ಪರೀಕ್ಷಾ ಮಾದರಿಗಳಿಂದ ಸೋಂಕು ಏರಿಕೆ ಪ್ರಮಾಣ ಕಡಿತಗೊಂಡಿದ್ದು ಸೋಂಕಿನಿಂದ ಮರಣ ಸಂಖ್ಯೆಯಲ್ಲೂ ಇಳಿಮುಖವಾಗಿದೆ ಎಂದು ಆರೋಗ್ಯ ಸಚಿವಾಲಯ ಹೇಳಿದೆ

ಇಬ್ಬರು ರಕ್ಷಣಾ ಸಚಿವರುಗಳ ಮಾತುಕತೆ ಎರಡೂ ದೇಶಗಳ ನಡುವಿನ ಗದಿಭಾಗದಲ್ಲಿ ಎದುರಾಗಿರುವ ಉದ್ವಿಗ್ನಸ್ಡಿತಿಗೆ ಪರಿಹಾರ ಕಂದುಕೊಳ್ಳುವಲ್ಲಿ ಕೇಂದ್ರೀಕೃತವಾಗಿತ್ತು ಎರಡು ರಾಷ್ಟ್ರಗಳ ನಡುವಿನ ಮಾತುಕತೆಗೆ ಚೀನಾ ರಕ್ಷಣಾ ಸಚಿವರು ಮನವಿ ಮಾಡಿಕೊಂಡಿದ್ದರು ರಾಜನಾಥ್ ಸಿಂಗ್ ಹಾಗೂ ಜನರಲ್ ವೀ ಫೆಂಗೆ ಮಾಸ್ಕೋದಲ್ಲಿ ನಡೆಯುತ್ತಿರುವ ಶಾಂಫೈ ಸಹಕಾರ ಸಂಸ್ದೆಯ ರಕ್ಷಣಾ ಸಚಿವರುಗಳ ಸಭೆಯಲ್ಲಿ ಪಾಲ್ಗೊಳ್ಳಲು ತೆರಳಿದ್ದಾರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಆದ್ಯತಾ ವಲಯಗಳಿಗೆ ಸಾಲ ನೀಡಿಕೆ ಮಾರ್ಗಸೂಚಿಗಳನ್ನು ಪರಿಷ್ಕರಿಸಿದೆ ಆದ್ಯತಾ ವಲಯಕ್ಕೆ ಸಾಲ ಹರಿದುಬರುವಲ್ಲಿನ ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸುವ ಉದ್ದೇಶ ಇದಾಗಿದೆ ಎಂದು ಆರ್ಬಿಐ ತಿಳಿಸಿದೆ ಪರಿಷ್ಕೃತ ಮಾರ್ಗಸೂಚಿಯಲ್ಲಿ ಗುರುತಿಸಲಾದ ಜಿಲ್ಲೆಗಳಿಗೆ ಆದ್ಯತಾ ವಲಯದ ಸಾಲ ನೀಡಿಕೆ ಪ್ರಮಾಣ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಈ ಪ್ರಮಾಣ ಹೆಚ್ಚಳ ಕುರಿತು ಪ್ರಾಮುಖ್ಯತೆ ನೀಡಲಾಗಿದೆ ಆದ್ಯತಾ ವಲಯದಲ್ಲಿ ಹೊಸ ಅರ್ಹ ವರ್ಗಗಳಿಗೆ ಹಣಕಾಸು ಒದಗಿಸುವುದು ಪರಿಷ್ಕೃತ ಮಾರ್ಗಸೂಚಿಯ ಉದ್ದೇಶವಾಗಿದೆ

ಸಮಾಜದ ಆರ್ಥಿಕ ದುರ್ಬಲ ವರ್ಗಗಳಿಗೆ ಆದ್ಯತಾ ವಲಯಗಳ ಸಾಲ ನೀಡಿಕೆ ಕಡ್ಡಾಯವಾಗಿದೆ ಸಣ್ಣ ಮತ್ತು ಅತಿಸಣ್ಣ ಹಾಗೂ ದುರ್ಬಲ ವರ್ಗಗಳನ್ನು ಆರ್ಥಿಕವಾಗಿ ಮೇಲೆತ್ತುವುದು ಪರಿಷ್ಟ ತ ಮಾರ್ಗಸೂಚಿಯ ಗುರಿಯಾಗಿದೆ ಎಂದು ಆರ್ಬಿಐ ತಿಳಿಸಿದೆ ಪರಿಷ್ಕ ತ ಮಾರ್ಗಸೂಚಿಗಳದಿ ಪುನರ್ನವೀಕೃತ ಇಂಧನ ವಲಯದ ಸಾಲ ನೀಡಿಕೆ ಮಿತಿಯನ್ನು ಹೆಚ್ಚಿಸಲಾಗಿದೆ ಆಯುಷ್ಟಾನ್ ಭಾರತ ಯೋಜನೆಯಡಿ ಆರೋಗ್ಯ ಮೂಲಸೌಕರ್ಯಗಳ ಅಭಿವ್ವದ್ದಿಗೆ ಸಾಲ ಮಿತಿ ದ್ವಿಗುಣಗೊಳಿಸುವುದೂ ಸೇರಿದೆ ಎಂದು ಆರ್ಬಿಐ ತಿಳಿಸಿದೆ ವಿಶ್ವದ ಅನೇಕ ಭಾಗಗಳಲ್ಲಿ ಉದ್ದವಿಸುತ್ತಿರುವ ಹಿಂಸಾಚಾರ ಹಾಗೂ ಮುಂದುವರೆದ ಸಂಘರ್ಷಗಳು ಪ್ರಾದೇಶಿಕ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ತೀವ ಪ್ರಭಾವ ಉಂಟುಮಾಡುತ್ತಿರುವುದಕ್ಕೆ ಬ್ರಿಕ್ಸ್ ರಾಷ್ಟಗಳು ತೀವ್ರ ಆತಂಕ ವ್ಯಕ್ತಪದಿಸಿವೆ ಈ ಹಿಂಸಾಚಾರ ಹಾಗೂ ಸಂಘರ್ಷಗಳನ್ನು ಶಮನಗೊಳಿಸುವಲ್ಲಿ ವಿಶ್ವಸಂಸ್ದೆಯ ನಿಯಮ ಹಾಗೂ ಅಂತಾರಾಷ್ಟೀಯ ಕಾನೂನು ಮತ್ತು ತತ್ವಾದರ್ಶಗಳ ಹಿನ್ನೆಲೆಯಲ್ಲಿ ರಾಜತಾಂತ್ರಿಕ ಮಾತುಕತೆ ಹಾಗೂ ಚರ್ಚೆಗಳ ಮುಖಾಂತರ ಶಾಂತಿಯುತ ಮಾರ್ಗ ಕಂಡುಕೊಳ್ಳುವಲ್ಲಿ ಮುಂದಾಗಬೇಕು ಎಂದು ಬ್ರಿಕ್ಸ್ ರಾಷ್ಟ್ಗಳಾದ ಬ್ರೆಜಿಲ್ ರಷ್ಲಾ ಭಾರತ ಚೀನಾ ಮತ್ತು ದಕ್ಷಿಣ ಆಫ್ರಿಕಾದ ವಿದೇಶಾಂಗ ಸಚಿವರ ವರ್ಚುವಲ್ ಸಭೆಯಲ್ಲಿ ನಿರ್ಧರಿಸಲಾಯಿತು

ಭಯೋತ್ಪಾದನೆ ಪಿಡುಗಿನ ವಿರುದ್ಧದ ಹೋರಾಟದಲ್ಲಿ ಬ್ರಿಕ್ಸ್ನ ಸದಸ್ಯ ರಾಷ್ಟಗಳು ಪರಸ್ಪರ ಸಹಕರಿಸಬೇಕು ಎಂದು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್

ಭಯೋತ್ಪಾದನೆ ಬೆದರಿಕೆಯನ್ನು ಜಾಗತಿಕವಾಗಿ ನಿಯಂತ್ರಿಸುವ ಹಾಗೂ ತಡೆಗಟ್ಟುವಲ್ಲಿ ಬ್ರಿಕ್ಸ್ ರಾಷ್ಟಗಳ ಸಹಕಾರ ಮುಂದುವರೆಯಲಿದೆ ಎಂಬ ಜಂಟಿ ಘೋಷಣೆಗೆ ಸಭೆ ಒಪ್ಸಿಗೆ ಸೂಚಿಸಿತು ಬೆಜಿಲ್ ಭಾರತ ಮತ್ತು ದಕ್ಷಿಣ ಅಫ್ರಿಕಾ ದೇಶಗಳ ಅಂತಾರಾಷ್ಟೀಯ ವ್ಯವಹಾರ ಹಾಗೂ ವಿಶ್ಲಸಂಸ್ದೆಯಲ್ಲಿನ ಮಹತ್ವದ ಪಾತ್ರಕ್ಕೆ ಚೀನಾ ಮತ್ತು ರಷ್ಯಾ ಸಹಮತ ವ್ಯಕ್ತಪದಿಸಿದವು ಸಭೆಯ ಅಧ್ಯಕ್ಷತೆಯನ್ನು ರಷ್ಯಾ ವಿದೇಶಾಂಗ ಸಚಿವ ಸರ್ಗಿ ಲಾವ್ರೋವ್ ವಹಿಸಿದ್ದು ಬ್ರೆಜಿಲ್ ವಿದೇಶಾಂಗ ಸಚಿವ ಅರ್ನೆಸ್ಸೊ ಅರೌಜೊ ಚೀನಾದ ವಾಂಗ್ ಯಿ ದಕ್ಷಿಣ ಆಫ್ರಿಕಾದ ವಿದೇಶಾಂಗ ಸಚಿವ ಗ್ರೇಸ್ ನಲೇದಿ ಪಾಂಡೋರ್ ಉಪಸ್ಥಿತರಿದ್ದರು

ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ದೆಹಲಿಯಲ್ಲಿರುವ ಭಾರತೀಯ ಸಾರ್ವಜನಿಕ ಆದಳಿತ ಸಂಸ್ಥೆ ಐಐಪಿಎ ಆವರಣದಲ್ಲಿ ರಾಷ್ಟೀಯ ಬುಡಕಟ್ಟು ಸಮುದಾಯ ಸಂಬಂಧಿತ ಸಂಶೋಧನಾ ಸಂಸ್ಥೆ ಆರಂಭ ಕುರಿತಂತೆ ಐಐಪಿಎ ಜೊತೆ ನಿನ್ನೆ ಒಪ್ಪಂದ ಮಾಡಿಕೊಂಡಿದೆ ಉದ್ದೇಶಿತ ಸಂಸ್ದೆ ಕೆಲವು ತಿಂಗಳಲ್ಲಿ ಕಾರ್ಯಾರಂಭ ಮಾಡಲಿದ್ದು ದೇಶಾದ್ಯಂತ ಇರುವ ಪ್ರಮುಖ ಸರ್ಕಾರಿ ಮತ್ತು ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಡೆಗಳೊಂದಿಗೆ ಸೇರಿ ಆದಿವಾಸಿಗಳ ಸಂಸ್ಕೃತಿ ಕುರಿತು ಗುಣಮಟ್ಟದ ಸಂಶೋಧನಾ ಚಟುವಟಿಕೆಯಲ್ಲಿ ತೊಡಗಲಿದೆ